ಕಾಶ್ಮೀರ ವಿಷಯದಲ್ಲಿ ಮೂರನೇ ವ್ಯಕ್ತಿ ಮಧ್ಯಸ್ಥಿಕೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿರಸ್ಕಾರ

ಜಪಾನ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿ ಭಾರತದ ಪಿವಿ ಸಿಂಧು ಮತ್ತು ಎಚ್

ಇದಕ್ಕೂ ಮುನ್ನ ಎಐಎಂಐಎಂ ಸದಸ್ಕ ಅಸಾದ್ದುದ್ದೀನ್ ಓವೈಸಿ ಮಂಡಿಸಿದ ತಿದ್ದುಪಡಿಗಳನ್ನು ಸದನ ತಿರಸ್ಕರಿಸಿತು

ಭಯೋತ್ಪಾದನೆ ಕೃತ್ಯ ನಡೆಸುವುದು ಈ ಚಟುವಟಕೆಗಳಲ್ಲಿ ಪಾಲ್ಗೊಳ್ಳುವುದು ಭಯೋತ್ವಾದನೆಗೆ ಪೋತ್ವಾಪ ಕುಮ್ಮಕ್ಕು ನೀಡುವ ವ್ಯಕ್ತಿಯನ್ನು ಭಯೋತ್ಪಾದಕನೆಂದು ಘೋಷಿಸಲು ಸರ್ಕಾರಕ್ಕೆ ಮಸೂದೆ ಅವಕಾಶ ಮಾಡಿಕೊಡಲಿದೆ ಅಲ್ಲದೆ ಭಯೋತ್ಪಾದನೆ ಪ್ರಕರಣ ತನಿಬೆ ನಡೆಸುವ ರಾಷ್ಟೀಯ ತನಿಖಾ ಸಂಸ್ಕೆ ಎನ್ಐಎ ಅಂತಹ ವ್ಹಿಕ್ತಿಗಳ ಅಸ್ತಿಮುಟ್ಟುಗೋಲು ಹಾಕಿಕೊಳ್ಳಲು ಎನ್ಐಎ ಮಹಾನಿರ್ದೇಶಕರಿಗೆ ಅಧಿಕಾರವನ್ನೂ ಮಸೂದೆ ಒದಗಿಸಿಕೊಡಲಿದೆ ಮಸೂದೆ ಕುರಿತು ಉತ್ತರಿಸಿದ ಗೃಹಖಾತೆ ಸಚಿವ ಅಮಿತ್ ಷಾ ಭಯೋತ್ಪಾದನೆ ತಡೆಗೆ ಕಠಿಣ ಕಾನೂನು ಅಗತ್ಯವಿರುವುದರಿಂದ ಈ ಮಸೂದೆ ಜಾರಿಗೆ ತರಲಾಗುತ್ತಿದೆ ಮಸೂದೆಯನ್ನು ದುರುಪಯೋಗ ಪಡಿಸಿಕೊಳ್ಳದಂತೆ ತಿದ್ದುಪಡಿಗಳನ್ನು ಮಾಡಲಾಗಿದೆ ಭಯೋತ್ವಾದನೆ ವಿಷಯದಲ್ಲಿ ರಾಜಕೀಯ ಮಾಡದೆ ಈ ಪಿಡುಗಿನ ವಿರುದ್ಧ ಒಗ್ಗೂಡಿ ಹೋರಾಟ ನಡೆಸಬೇಕಾಗಿದೆ ಎಂದರು ಭಯೋತ್ವಾದಕರಿಗೆ ಹಣಕಾಸು ಮತ್ತು ಇತರ ನೆರವು ನೀಡುವವರನ್ನೂ ಭಯೋತ್ವಾದಕರೆಂದು ಘೋಷಿಸಲಾಗುವುದು ನಗರ ಪ್ರದೇಶದ ನಕ್ಸಲ್ ವಾದದಲ್ಲಿ ತೊಡಗಿರುವವರು ಸಹ ಕಾನೂನು ವ್ಯಾಪ್ತಿಗೆ ಒಳಪಡಲಿದ್ದಾರೆ ಎಂದು ಅಮಿತ್ ಷಾ ಹೇಳಿದರು ಕಾಂಗ್ರೆಸ್ ನಾಯಕ ಅಧಿರ್ ರಂಜನ್ ಚೌದರಿ ಮಾತನಾಡಿ ಮತ್ತಷ್ಟು ಪರಿಶೀಲನೆಗಾಗಿ ಮಸೂದೆಯನ್ನು ಸ್ಥಾಯಿ ಸಮಿತಿಗೆ ಕಳುಹಿಸಬೇಕು ಎಂದರು

ಮಸೂದೆಯ ಉದ್ದೇಶವನ್ನು ಪ್ರಶ್ನಿಸಿದ ಬಿಎಸ್ಪಿ ಸದಸ್ಯ ಡ್ಥಾನಿತ್ ಅಲಿ ಮಸೂದೆಯೂ ವ್ವಕ್ತಿಯನ್ನು ಜೈಲಿನಲ್ಲೇ ಇರುವಂತೆ ಮಾಡಿ ಅವರಿಗೆ ವಿಚಾರಣೆಗೊಳಪಡುವ ಅವಕಾಶವನ್ನು ನಿರಾಕರಿಸುತ್ತದೆ ಎಂದರು

ಸಂಪುಟ ಸಭೆಯ ನಂತರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಈ ವಿಷಯ ತಿಳಿಸಿ ಈ ನಿರ್ಧಾರದಿಂದ ಸಕ್ಕರೆ ಪೂರೈಕೆ ವೃದ್ಧಿಸಿ ದರಗಳಲ್ಲಿ ಸ್ಥಿತರತೆ ಸಾಧ್ಯವಾಗಲಿದೆ ಅಲ್ಲದೆ ಸಕ್ಕರೆ ಕಾರ್ಖಾನೆಗಳು ಬಾಕಿ ಉಳಿಸಿಕೊಂಡಿರುವ ಹಣವನ್ನು ಇತ್ಸರ್ಥಪಡಿಸಲು ಅನುವು ಮಾಡಿಕೊಡಲಿದ್ದು ಇದರಿಂದ ಕಬ್ಲು ಬೆಳೆಯುವ ರಾಜ್ಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು

ಇದು ದೇಶಾದ್ಯಂತ ಏಕರೂಪವಾಗಿ ಅನ್ವಯವಾಗಲಿದೆ ಕಬ್ಬು ಬೆಳೆಗಾರರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಲುಕೊಂಡು ನ್ಲಾಯಯುತ ದರ ನಿಗದಿ ಮಾಡಲಾಗುತ್ತದೆ

ಸಚಿವ ಸಂಪುಟ ಸಭೆ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಈ ವಿಷಯ ತಿಳಿಸಿ ಜನರಿಗೆ ಆಧಾರ್ ದೃಢೀಕರಣ ದಾಖಲೆಯಾಗುವಂತಾಗಲು ಸರ್ಕಾರ ನಿರ್ಧರಿಸಿದೆ

ರಾಷ್ಟೀಯ ವೃತ್ತಿಪರ ಆರೋಗ್ಯ ಸಂಸ್ಥೆಯೊಂದಿಗೆ ರಾಷ್ಟೀಯ ಅಪ್ರಾಪ್ತರ ಆರೋಗ್ಯ ಸಂಸ್ಥೆಯನ್ನು ವಿಲೀನಗೊಳಿಸಲು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸಚಿವ ಸಂಪುಟ ಸಭೆಯ ನಂತರ ಈ ವಿಷಯ ತಿಳಿಸಿ ವಿಲೀನದಿಂದ ಎರಡೂ ಸಂಸ್ಟೆಗಳಿಗೆ ಪ್ರಯೋಜನವಾಗಲಿದ್ದು ಇದು ಗರಿಷ್ನ ಆಡಳಿತ ಮತ್ತು ಕನಿಷ್ನ ಸರ್ಕಾರಕ್ಕೆ ಉತ್ತಮ ಉದಾಹರಣೆಯಾಗಲಿದೆ ಎಂದರು

ಇದರಿಂದ ಕಾರ್ಖಾನೆ ಬ್ಯಾಂಕ್ ಸಾಲಗಳ ಮೇಲೆ ಅವಲಂಬಿತವಾಗುವುದು ಕಡಿಮೆಯಾಗುತ್ತದೆ ಎಂದರು ನೂತನ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲು ರಾಜ್ಯಪಾಲರನ್ನು ಭೇಟಿಯಾಗುವುದಕ್ಕೂ ಮೊದಲು ರಾಷ್ಟೀಯ ನಾಯಕರ ಸೂಚನೆಗಳನ್ನು ಕಾಯಲಾಗುತ್ತಿದೆ ಎಂದು ಕರ್ನಾಟಕ ಬಿಜೆಪಿ ರಾಜ್ಙಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ರಾಷ್ಷೀಯ ನಾಯಕರ ಒಪ್ಪಿಗೆ ದೊರೆತ ನಂತರವಷ್ಷೇ ರಾಜ್ಯ ಶಾಸಕಾಂಗ ಪಕ್ಷದ ಸಭೆ ನಿಗದಿಪಡಿಸಲಾಗುವುದು ಎಂದು ಬಿಜೆಪಿ ಶಾಸಕ ಮಾಧುಸ್ವಾಮಿ ತಿಳಿಸಿದ್ದಾರೆ ಇದರೊಂದಿಗೆ ಶಾಸಕರು ಆಯ್ನೆ ಮಾಡಿದ ಶಾಸಕಾಂಗ ಪಕ್ಷದ ನಾಯಕ ರಾಜ್ಯಪಾಲರನ್ನು ಭೇಟ ಮಾಡಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸಲಿದ್ದಾರೆ ಸರ್ಕಾರ ರಚನೆಗಾಗಿ ರಾಜ್ಯ ಫಟಕಕ್ಕೆ ಬಿಜೆಪಿ ಕೇಂದ್ರ ನಾಯಕತ್ವ ಮಾರ್ಗದರ್ಶನ ನೀಡಲಿದೆ ಎಂದು ಸಂಸದೀಯ ವ್ಲವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಈ ಕಾಯ್ದೆಯನ್ನು ಜಾರಿಗೆ ತಂದಿರುವುದಾಗಿ ನಿರ್ಗಮಿತ ಮುಖ್ಯಮಂತ್ರಿ ಎಚ್ ಡಿ

ಈ ಕಾಯ್ದೆ ಜಾರಿಯಾಗುವ ಮುನ್ನ ಸಾಲ ಪಡೆದವರಿಗೆ ಮಾತ್ರ ಇದು ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದರು

ಬಡಜನರ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಆತ್ಪತ್ಯಪ್ತಿಇದೆ ಮುಂದಿನ ದಿನಗಳಲ್ಲಿಯೂ ರಾಜಕೀಯ ಅಸ್ಟಿರತೆ ಮುಂದುವರೆಯುವ ಸಾಧ್ಯತೆ ತಳ್ಟಿಹಾಕುವಂತಿಲ್ಲ ಎಂದರು

ಇದು ಶಿಮ್ಲಾ ಒಪ್ಪಂದಕ್ಕೆ ವಿರುದ್ದವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಲೋಕಸಭೆಯಲ್ಲಿಂದು ಶೂನ್ವವೇಳೆಯಲ್ಲಿ ಮಾತನಾಡಿದ ಸಚಿವರು ಕಳೆದ ತಿಂಗಳು ಜಪಾನ್ನ ಒಸಾಕದಲ್ಲಿ ನಡೆದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ನಡುವಿನ ಮಾತುಕತೆ ವೇಳೆ ಕಾಶ್ಮೀರ ವಿಷಯ ಪ್ರಸ್ತಾಪವಾಗಿಲ್ಲ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಉಭಯ ನಾಯಕರ ಮಾತುಕತೆ ವೇಳೆ ಡಾ

ಈ ವಿಷಯವಾಗಿ ಪ್ರಧಾನಮಂತ್ರಿಯವರ ಉತ್ತರಕ್ಕೆ ಒತ್ತಾಯಿಸಿ ಪ್ರತಿಪಕ್ಷಗಳ ಸದಸ್ದರು ಪ್ರಕ್ನೋತ್ತರ ವೇಳೆ ಘೋಷಣೆಗಳನ್ನು ಕೂಗಿ ಭಾವಿಗಿಳಿದು ಪ್ರತಿಭಟಿಸಿದರು ರಕ್ಷಣಾ ಸಚಿವರ ಹೇಳಿಕೆಗೂ ಮುನ್ನ ಕಾಂಗ್ರೆಸ್ ನೇತೃತ್ವದಲ್ಲಿ ಡಿಎಂಕೆ ಟಿಎಂಸಿ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ದರ ಸಭಾತ್ಲಾಗ ಮಾಡಿದರು

ಈ ಮೂಲಕ ವರ್ಷವೊಂದರಲ್ಲಿ ಐದು ಸ್ಥಾನಗಳ ಮಹತ್ವದ ಜಿಗಿತ ಕಂಡಿದೆ

ಇದೇ ಮೊದಲ ಬಾರಿಗೆ ಹೊಸದಾಗಿ ಹೊರ ಹೊಮ್ಮುತ್ತಿರುವ ರಾಷ್ಲವೊಂದು ಜಾಗತಿಕ ಆವಿಷ್ನಾರ ಸೂಚ್ನಂಕ ಆರಂಭಿಸಿದೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆ ಮತ್ತು ಈ ಕುರಿತ ಕಾನೂನು ಬಲಪಡಿಸುವ ಕಾರ್ಯಚೌಕಟ್ಟಗಾಗಿ ರಚಿಸಲಾಗಿದ್ದ ಸಚಿವರ ಸಮಿತಿಯನ್ನು ಸರ್ಕಾರ ಪುನಾರಚಿಸಿದೆ ಸಮಿತಿಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಷಾ ನಿರ್ಮಲಾ ಸೀತಾರಾಮನ್ ರಮೇಶ್ ಮೋಖ್ರಿಯಾಲ್ ನಿಶಾಂಕ್ ಹಾಗೂ ಸ್ನತಿ ಇರಾನಿ ಸದಸ್ನರಾಗಿರುತ್ತಾರೆ

ಪುರುಷರ ಸಿಂಗಲ್ಸ್ನಲ್ಲಿ ಉತ್ತಮ ಶ್ರೇಯಾಂಕದ ಕೆ